ಜಿ ಅಕ್ಕಿ ಕಡಿತ ವಿಚಾರ ಕುರಿತಂತೆ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ಗಾರರೊಂದಿಗೆ ಮಾತನಾಡಿದ ಅವರು ಈ ವಿಚಾರ ಕುರಿತಂತೆ ಬಹಿರಂಗವಾಗಿ ಚರ್ಚಿಸಲು ಸಾಧ್ಯವಿಲ್ಲ ಸಭೆ ನಡೆಸಿ ಸೂಕ್ತ ನಿರ್ಧಾರ ಕ್ಷೆಗೊಳ್ಟಲಾಗುವುದು ಎಂದರು

ಸ್ವಳೀಯ ಸಂಸ್ಥೆಗಳ ಮೀಸಲಾತಿ ಪಟ್ಟ ಸಿದ್ದಗೊಂಡಿದ್ದು ಸಲ್ಲಿಕೆ ಮಾಡುವುದು ಬಾಕಿ ಇದೆ ಎಂದು ತಿಳಿಸಿದರು

ಕುಮಾರ ಸ್ವಾಮಿ ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆಗಳ ಪ್ರಗತಿ ಪರಿತೀಲನಾ ಸಭೆ ನಡೆಸುತ್ತಿದ್ದಾರೆ ಇಂಧನ ಇಲಾಖೆ ಮೂಲಸೌಕರ್ಯ ಅಭಿವೃದ್ದಿ ಇಲಾಖೆ ದೆಂಗಳೂರು ಉಪನಗರ ರೈಲು ಅಭಿವೃದ್ದಿ ಹಾಗೂ ತ್ಯಾಜ್ಞದಿಂದ ಇಂಧನ ಉತ್ಪಾದನಾ ಇಲಾಖೆ ರಾಜ್ಞ ಕೊಳೆಗೇರಿ ಅಭಿವೃದ್ದಿ ಮಂಡಳಿಯ ಅಧಿಕಾರಿಗಳ ಜತೆ ಸಭೆ ನಡೆಸಿ ಇಲಾಖೆಗಳ ಕಾರ್ಯಪ್ರಗತಿ ಮತ್ತು ಕೈಗೊಳ್ಳಬೇಕಾಗಿರುವ ಯೋಜನೆಗಳ ಕುರಿತು ಮಾಹಿತಿ ಪಡೆಯುತ್ತಿದ್ದಾರೆ

ಆಗಸ್ಟ್ರೊಳಗೆ ನ್ಯಾಯಬದ್ಧವಾದ ತೀರ್ಮ ಹೊರಬೀಳುವ ವಿಶ್ವಾಸವಿದೆ ಎಂದು ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಮಲಶ್ರಭ ನದಿಗೆ ಮಹಾದಾಯಿ ನೀರನ್ನು ತಿರುಗಿಸಿದ್ದಾರೆ ಎಂಬ ಗೋವಾ ಸರ್ಕಾರದ ಆಕ್ಷೇಪಕ್ಕೆ ಸುದ್ದಿಗಾರರಿಗೆ ಪ್ರಕಿಕ್ರಿಯಿಸಿದ ಅವರು ನಾವು ಕಾನೂನು ಚೌಕಟ್ಟನಲ್ಲೇ ನಡೆದುಕೊಂಡಿದ್ದೇವೆ ಗೋವಾ ಸರ್ಕಾರದ ವರ್ತನೆ ಕುರಿತಂತೆ ತಮಗೆ ಯಾವುದೇ ರೀತಿಯ ಅಸಮಾಧಾನವಿಲ್ಲ

ಒಂದು ವರ್ಷ ಗ್ರಾಮೀಣ ಸೇವೆಯನ್ನು ಕಡ್ಡಾಯಗೊಳಿಸಲಾಗುವುದು ಎಂದು ತಿಳಿಸಿದರು

ಜೆ ಜಾರ್ಜ್ ತಿಳಿಸಿದ್ದಾರೆ

ಕ್ಷೆಗಾರಿಕಾ ಉದ್ದೇತಗಳಿಗೆ ರೈತರಿಂದ ಸಾವಿರಾರು ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿದ್ದು ಇಂತಪ ಶ್ರಕರಣಗಳನ್ನು ತೀಪ್ರವೇ ವಿಲೇವಾರಿ ಮಾಡಿ ಭೂಮಿ ನೀಡಿದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು

ಅಂದಿನ ಆಡಳಿತ ಹೆಚ್ಚು ಪಾರದರ್ಶಕ ಮತ್ತು ಪರಿಣಾಮಕಾರಿಯಾಗಿತ್ತು ದುರಾದೃಷ್ಠವಶಾತ್ ಕೆಲ ಭಾವೋದ್ವೇಗ ಕಾರಣಗಳಿಂದಾಗಿ ತಮ್ನ ಪಕ್ಷ ಸೋಲನ್ನು ಒಪ್ಪಬೇಕಾಯಿತು ಹೆಚ್ಚನ ಸ್ಥಾನ ಪಡೆಯುವಲ್ಲಿ ಎಫಲರಾಗಿದ್ದರೂ ಮತ್ತೆ ಅಧಿಕಾರ ಪಡೆಯುವಲ್ಲಿ ಸಫಲರಾಗಿದ್ದೇವೆಂದು ತಿಳಿಸಿದರು ರೆಫೆಲ್ ಒಪ್ಪಂದ ಕುರಿತಂತೆ ಲೋಕಸಭೆಯನ್ನು ದಾರಿತಪ್ಪಿಸುತ್ತಿದ್ದಾರೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹಾಗೂ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ದ ಪಕ್ಕುಚ್ಯುತಿ ನಿರ್ಣಯ ಮಂಡಿಸಿರುವುದಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಸಂಸದೀಯ ವ್ಯವಹಾರಗಳ ಸಚಿವ ಅನಂತ ಕುಮಾರ್ ಟೀಕಿಸಿದ್ದಾರೆ ಸಂಸತ್ನ ಹೊರಗೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷುಚ್ನುತಿ ಗೊತ್ತುವಳಿಯ ಮಂಡನೆ ಸಂಸದೀಯ ನಿಯಮಗಳು ನಡಾವಳಿ ಮತ್ತು ವಿವೇಚನೆಯಿಂದ ಮಂಡಿಸಬೇಕಾಗಿದೆ ಹಕ್ಕುಚ್ಚುತಿ ನಿರ್ಣಯ ಮಂಡನೆಯಿಂದ ಕಾಂಗ್ರೆಸ್ ಪೇಚೆಗೆ ಸಿಲುಕಲಿದ್ದು

ಪ್ರತಿಪಕ್ಷಗಳ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ರಾಹುಲ್ಗಾಂಧಿ ಅವರನ್ನು ಬಿಂಬಿಸಿದ ದಿನವೇ ಪ್ರತಿಪಕ್ಷಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಎಂದು ಸಚಿವ ಅನಂತ ಕುಮಾರ್ ಹೇಳಿದ್ದಾರೆ ಸರ್ಕಾರಿ ಕಟ್ಟಡಗಳನ್ನು ದಿವ್ಲಾಂಗ ಸ್ನೇಹಿಗೊಳಿಸಬೇಕೆಂಬ ಆದೇಶಕ್ಷಿ ಸಂಬಂಧಿಸಿ ಸುಪ್ರೀಂ ಕೋರ್ಟ್ನ ಪ್ರಧಾನ ಕಾರ್ಯದರ್ತಿ ಮತ್ತು ಎಲ್ಲಾ ಹೈಕೋರ್ಟ್ಗಳ ಪ್ರಧಾನ ರಿಜಿಸ್ಟಾರ್ಗಳು ಅಭಿಪ್ರಾಯ ತಿಳಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಕಟ್ಟಡಗಳನ್ನು ದಿವ್ಯಾಂಗ ಸ್ನೇಹಿಯನ್ನಾಗಿ ಮಾಡಬೇಕೆಂದು ತನ್ನ ಆದೇಶವನ್ನು ಪಾಲಿಸದಿರುವ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ನ್ಯಾಯಮೂರ್ತಿಗಳಾದ ಎ

ಪಿಕ್ರಿ ಹಾಗೂ ಅಶೋಕ್ ಭೂಷಣ್ ದ್ವಿಸದಸ್ಯ ಪೀಠ ಈ ಕುರಿತಂತೆ ನಾಲ್ಲು ವಾರದೊಳಗೆ ವಿವರಣೆ ನೀಡುವಂತೆ ಆದೇಶ ಹೊರಡಿಸಿದೆ